ಇತರ ಧಾರ್ಮಿಕ ಸ್ಥಳಗಳಲ್ಲೂ ಈ ಆಚರಣೆ ಜಾರಿಯಲ್ಲಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಶಬರಿಮಲೆ ದೇವಸ್ಥಾನಕ್ಕೆ ಎಲ್ಲ ವಯಸ್ಸಿನ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ಕಲ್ಸಿಸಿದ್ದ ತನ್ನ ತೀರ್ಮ ಮರುಪರಿತೀಲಿಸುವಂತೆ ಸಲ್ಲಿಸಲಾಗಿದ್ದ ಎಲ್ಲ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ಏಳು ನ್ವಾಯಮೂರ್ತಿಗಳ ವಿಸ್ತತ ಪೀಠಕ್ಕೆ ವರ್ಗಾಯಿಸಲಾಗುವುದು ಎಂದು ತಿಳಿಸಿದೆ ನ್ನಾಯಪೀಠದಲ್ಲಿದ್ದ ನ್ಯಾಯಮೂರ್ತಿ ರೋಹಿನ್ಟನ್ ಫಾಲಿ ನಾರಿಮನ್ ಹಾಗೂ ನ್ಯಾಯಮೂರ್ತಿ ಡಿ

ಚಂದ್ರಚೂಡ್ ಭಿನ್ನ ತೀರ್ಮ ನೀಡಿದ್ದಾರೆ ವಿಸ್ತತ ಪೀಠ ಶಬರಿಮಲೆ ಸಂಬಂಧಿಸಿದ ಧಾರ್ಮಿಕ ವಿಷಯಗಳು ಮಸೀದಿಗಳಿಗೆ ಮಹಿಳೆಯರ ಪ್ರವೇಶ ಹಾಗೂ ದಾವೂದಿ ಬೊಹರಾ ಸಮುದಾಯದಲ್ಲಿನ ಬಾಲಕಿಯರ ಜನನಾಂಗ ಛೇದನ ಆಚರಣೆಗಳ ಬಗ್ಗೆಯು ನಿರ್ಧರಿಸಲಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ

ಮೂವರು ನ್ಯಾಯಮೂರ್ತಿಗಳ ಪೀಠದ ತೀರ್ಪನ್ನು ನ್ಯಾಯಮೂರ್ತಿ ಎಸ್

ಕೌಲ್ ಓದಿದರು ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಿಸಬೇಕಾದ ಅಗತ್ಯವಿದೆ ಎಂಬ ವಾದವನ್ನು ನ್ಯಾಯಾಲಯ ತಳ್ಳ ಹಾಕಿದೆ ರಫೇಲ್ ಪ್ರಕರಣದಲ್ಲಿ ಮರುಪರಿಶೀಲನಾ ಅರ್ಜಿಗಳನ್ನು ವಜಾಗೊಳಿಸಿರುವ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸ್ವಾಗತಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಮರುಪರಿಶೀಲನಾ ಅರ್ಜಿಗಳನ್ನು ವಜಾಗೊಳಿಸುವ ಮೂಲಕ ಆಧಾರ ರಹಿತ ಹಾಗೂ ಕೆಸರೆರಚುವ ಆರೋಪ ಮಾಡುತ್ತಿರುವ ನಾಯಕರು ಹಾಗೂ ಪಕ್ಷಗಳಿಗೆ ಸುಪ್ರೀಂ ಕೋರ್ಟ್ ಸೂಕ್ತ ಉತ್ತರ ನೀಡಿದೆ ಎಂದು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಇಂದು ನೀಡಿರುವ ಆದೇಶದ ನಂತರ ದೇಶದ ಹಿತಾಸಕ್ತಿಗಿಂತ ರಾಜಕೀಯ ದೊಡ್ಡದು ಎಂದು ಭಾವಿಸಿರುವ ಕಾಂಗ್ರೆಸ್ ಹಾಗೂ ಅದರ ನಾಯಕರು ದೇಶದ ಕ್ಷಮೆಯಾಚಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ

ಇಂದು ರಾತ್ರಿ ಅವರು ಭಾಷಣ ಮಾಡಲಿದ್ದಾರೆ ಬ್ರಿಕ್ಸ್ ಸಂಘಟನೆಯ ದೇಶಗಳ ಎಲ್ಲ ನಾಯಕರು ಮೊದಲು ರಹಸ್ಯ ಸಭೆ ನಡೆಸಿದ ನಂತರ ಪ್ರಧಾನ ಅಧಿವೇಶನ ನಡೆಯಲಿದೆ ನಂತರ ನಾಯಕರು ಬ್ರಿಕ್ಸ್ ಕೈಗಾರಿಕಾ ಮಂಡಳಿ ಹಾಗೂ ನ್ಯೂ ಡೆವಲ್ಪೆಂಟ್ ಬ್ಯಾಂಕ್ನೊಂದಿಗೆ ಸಂವಾದ ನಡೆಸಲಿದ್ದಾರೆ ನಿನ್ನೆ ನಡೆದ ಸಭೆ ಹಾಗೂ ಮುಂದಿನ ಮಾರ್ಗಸೂಚಗಳ ಬಗ್ಗೆ ಮೂಡಲಾದ ಒಮ್ಮತ ಸಂಬಂಧ ನಾಯಕರಿಗೆ ಮಂಡಳ ಹಾಗೂ ನ್ನೂ ಡೆವೆಲ್ಪೆಂಟ್ ಬ್ಹಾಂಕ್ ತನ್ನ ವರದಿಯನ್ನು ಸಲ್ಲಿಸಲಿದೆ ಇಂದು ನಡೆಯಲಿರುವ ಶೃಂಗ ಮಟ್ಟದ ಮಾತುಕತೆಗಳು ಕೈಗಾರಿಕಾ ವೇದಿಕೆಯಲ್ಲಿ ಪ್ರತಿಫಲನಗೊಳ್ಳಲಿವೆ ವೇದಿಕೆಯಲ್ಲಿ ಎಲ್ಲ ನಾಯಕರು ಪಾಲ್ಗೊಂಡು ತಮ್ಮ ದೂರಗಾಮಿ ಆಲೋಚನೆಗಳನ್ನು ಪ್ರಕಟಸಲಿದ್ದಾರೆ ಬ್ರಿಕ್ಸ್ ದೇಶಗಳ ಸಮಾಜಗಳನ್ನು ಸಬಲೀಕರಣಗೊಳಿಸುವ ಬ್ರಿಕ್ಸ್ ಆವಿಷ್ಕಾರ ಕಾರ್ಯಜಾಲ ಬ್ರಿಕ್ಸ್ ಭವಿಷ್ಯದ ಕಾರ್ಯಜಾಲ ಸಂಸ್ಥೆ ಹಾಗೂ ಮಹಿಳಾ ಕೈಗಾರಿಕಾ ಮೈತ್ರಿಯನ್ನು ಈ ವರ್ಷ ಆರಂಭಿಸುವ ನಿರೀಕ್ಷೆ ಇದೆ ಪರಿಯಾಣದಲ್ಲಿ ಬಿಜೆಪಿ ಜೆಜೆಪಿ ಮೈತ್ರಿ ಸರ್ಕಾರದ ಮೊದಲ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಾಯಿತು ಸಂಪುಟಕ್ಕೆ ಹತ್ತು ಮಂದಿ ಸಚಿವರನ್ನು ಸೇರ್ಪಡೆಗೊಳಿಸಲಾಯಿತು ಚಂಡೀಗಢದ ರಾಜಭವನದಲ್ಲಿ ನಡೆದ ಸಮಾರಂಭದಲ್ಲಿ ಹರಿಯಾಣ ರಾಜ್ವಪಾಲ ಎಸ್

ಆರ್ಯ ನೂತನ ಸಚಿವರುಗಳಿಗೆ ಅಧಿಕಾರ ಮತ್ತು ಗೌಪ್ಠತೆಯ ಪ್ರಮಾಣ ವಚನ ಬೋಧಿಸಿದರು ಆರು ಮಂದಿ ಸಂಪುಟ ದರ್ಜೆ ಸಚಿವರನ್ನಾಗಿ ಉಳಿದ ನಾಲ್ವರನ್ನು ಸ್ವತಂತ್ರ ಹೊಣೆಗಾರಿಕೆ ರಾಜ್ಯ ಸಚಿವರನ್ನಾಗಿ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿದೆ ಇತ್ತೀಚೆಗೆ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರ ಹೊಮ್ಮಿದ್ದು ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸಲು ಆರು ಸ್ಥಾನಗಳ ಕೊರತೆ ಎದುರಿಸಿತ್ತು ಬಿಜೆಪಿ ಹತ್ತು ಸ್ಥಾನಗಳನ್ನು ಗೆದ್ದಿರುವ ಜೆಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ರಾಜ್ಯದಲ್ಲಿ ಸರ್ಕಾರ ರಚಿಸಿದೆ ಮೇಘಾಲಯದ ಅರಣ್ಯ ಉಪ ಉತ್ಪನ್ನಗಳಿಗೆ ಪ್ರೊತ್ಸಾಹ ನೀಡಲು ಅರಣ್ಯ ಸಚಿವಾಲಯ ಉದ್ದೇಶಿಸಿದ್ದು ಅವುಗಳ ಆನ್ ಲ್ಯೆನ್ ಮಾರುಕಟ್ಟೆ ಸಂಬಂಧ ನಿಗಾವಹಿಸಲು ಸಮಿತಿಯೊಂದನ್ನು ರಚಿಸಲಾಗುವುದು ಎಂದು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ರಾಜ್ಯ ಸಚಿವೆ ರೇಣುಕಾಸಿಂಗ್ ತಿಳಿಸಿದ್ದಾರೆ ಶಿಲ್ಲಾಂಗ್ ನಲ್ಲಿಂದು ಜರುಗಿದ ಸಚಿವಾಲಯದ ವಿವಿಧ ಯೋಜನೆಗಳನ್ನು ರಾಜ್ಯದಲ್ಲಿ ಜಾರಿಗೊಳಿಸಿರುವ ಕುರಿತ ಸಭೆಯ ಬಳಿಕ ಅವರು ರಾಜ್ಜದಲ್ಲಿ ಅರಣ್ಣದ ಉತ್ಪನ್ನಗಳು ಹೇರಳವಾಗಿ ದೊರೆಯುತ್ತಿದ್ದು ಇದರ ಮೂಲಕ ಬುಟ್ವಕಟ್ಟು ಜನಾಂಗದ ಅಭಿವೃದ್ದಿಗೆ ಸಚಿವಾಲಯ ಶ್ರಮಿಸಲಿದೆ ಎಂದರು ಈ ಉತ್ಪನ್ನಗಳನ್ನು ಸಂಬಂಧಿಸಿದ ಇಲಾಖೆಗಳು ಆನ್ ಲೈನ್ ಮಾರುಕಟ್ಟೆಯ ಸಂಸ್ಥೆಗಳಿಗೆ ಮಾರಾಟ ಮಾಡಲಿವೆ ಆ ಮೂಲಕ ರಾಜ್ಯದ ಈ ಸ್ಥಳೀಯ ಉತ್ಪನ್ನಗಳು ದೇತಾದ್ದಂತ ಮಾರಾಟಗೊಳ್ಳಲಿವೆ ಎಂದು ಅವರು ತಿಳಿಸಿದರು

ವ್ಲಾಪಾರ ಮಾಡಲು ಸುಲಭ ಎಂಬುದು ಈ ಬಾರಿಯ ಘೋಷವಾಕ್ಲವಾಗಿದೆ

ಅತಿಸಣ್ಣ ಹಾಗೂ ಮಧ್ಣಮ ಕ್ಲೆಗಾರಿಕೆಗಳ ಸಚಿವ ನಿತಿನ್ ಗಡ್ತರಿ ಮೇಳಕ್ಕೆ ಚಾಲನೆ ನೀಡಿದರು ಭಾರತದಲ್ಲಿ ಎಂ ಎಸ್ ಎಂ ಇ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಸಾದಿಸಲಾಗಿದೆ ಎಂದು ಅವರು ತಿಳಿಸಿದರು

ಈ ವರ್ಷ ಆಫ್ಗಾನಿಸ್ತಾನಕ್ಕೆ ಸಹಭಾಗಿ ದೇಶದ ಸ್ಥಾನಮಾನ ನೀಡಲಾಗಿದೆ ಎಂದು ಹೇಳಲಾಗಿದೆ

ಈ ದಿನವನ್ನು ಮಕ್ಕಳ ದಿನವಾಗಿ ಆಚರಿಸಲಾಗುತ್ತಿದೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಈ ದಿನದ ಅಂಗವಾಗಿ ರಾಷ್ಟಪತಿ ಭವನದಲ್ಲಿ ಮಕ್ಕಳು ಹಾಗೂ ಯುವ ಸಂಶೋಧಕರನ್ನು ಭೇಟಿ ಮಾಡಿದರು

ಈ ಸಂದರ್ಭದಲ್ಲಿ ಮಕ್ಕಳನ್ನು ಭೇಟಿ ಮಾಡಲು ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದರು

ವೆಂಕಯ್ಲನಾಯ್ಡು ಅವರು ಪಂಡಿತ್ ನೆಹರು ಅವರಿಗೆ ಶ್ರದ್ದಾಂಜಲಿ ಅರ್ಪಿಸಿ ಮಕ್ಕಳ ದಿನಾಚರಣೆಯ ಶುಭಾಶಯ ಕೋರಿದ್ದಾರೆ ಪ್ರತಿ ಮಗುವಿಗೂ ಉತ್ತಮ ವಿದ್ಯಾಭ್ಯಾಸ ನೀಡಲು ಹಾಗೂ ಜೀವನದಲ್ಲಿ ಉತ್ತಮ ಸ್ವರಕ್ಷೇರಲು ಒಳ್ಳೆಯ ವಾತಾವರಣ ಕಲ್ಪಿಸುವ ನಿಟ್ಟನಲ್ಲಿ ಪ್ರತಿಯೊಬ್ಬರು ಪಣ ತೊಡಬೇಕೆಂದು ಅವರು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರೂ ಕೂಡ ಜವಹರಲಾಲ ನೆಹರು ಅವರಿಗೆ ಟ್ವಟರ್ ಮೂಲಕ ತ್ರದ್ದಾಂಜಲಿ ಸಮರ್ಪಿಸಿದ್ದಾರೆ

ಕಾಂಗ್ರೆಸ್ ಮತ್ತು ಜೆಡಿಎಸ್ನಿಂದ ಅನರ್ಹಗೊಂಡು ಇಂದು ಬೆಳಗ್ಗೆ ಬಿಜೆಪಿಗೆ ಸೇರ್ಪಡೆಗೊಂಡ ಎಲ್ಲ ಶಾಸಕರಿಗೆ ಅವರವರ ಮೂಲ ಕ್ಷೇತ್ರಗಳಿಗೆ ಟಿಕೆಟ್ ನೀಡಲಾಗಿದೆ

ಸುಧಾಕರ್ ಕೆ

ಪುರ ಭೈರತಿ ಬಸವರಾಜ್ ಯಶವಂತಪುರ ಎಸ್

ಗೋಪಾಲಯ್ನಹೊಸಕೋಟೆ ಎಂಟಿಬಿ ನಾಗರಾಜ್ಕೆ ಆರ್

ನಾರಾಯಣಗೌಡ ಮತ್ತು ಹುಣಸೂರು ಕ್ಷೇತ್ರದ ಎಚ್ ವಿಶ್ವನಾಥ್ ಅವರಿಗೆ ಪಕ್ಷದಿಂದ ಟಿಕೆಟ್ ನೀಡಲಾಗಿದೆ ಶಿವಾಜಿನಗರ ಕ್ಷೇತ್ರದಿಂದ ಎಂ ಶರವಣ ಅವರಿಗೆ ಟಿಕೆಟ್ ನೀಡಲಾಗಿದೆ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿ ಈ ಪಟ್ಟಿಯನ್ನು ಅಂತಿಮಗೊಳಿಸಿದೆ ಎಂದು ಬಿಜೆಪಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ರಾಜ್ಙಸಭೆಯ ಎರಡು ಸ್ಥಾನಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಇಂದು ಉಪಚುನಾವಣೆಯನ್ನು ಘೋಷಿಸಿದೆ ಉತ್ತರ ಪ್ರದೇಶದಿಂದ ಒಂದು ಸ್ಥಾನ ಕರ್ನಾಟಕದಿಂದ ಒಂದು ಸ್ಥಾನಕ್ಷೆ ಚುನಾವಣೆ ನಡೆಯಲಿದೆ

ಸಮಾಜವಾದಿ ಪಕ್ಷದ ಡಾ ತಜೀನ್ ಫಾತಿಮಾ ಇತ್ತೀಚೆಗೆ ನಡೆದ ವಿಧಾನಸಭಾ ಉಪಚುನಾವಣೆಯಲ್ಲಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ರಾಜ್ಯಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದ ಕೆ

ರಾಮಮೂರ್ತಿ ಇತ್ತೀಚೆಗೆ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದರು

ಬಿಹಾರದ ಮುಜಫರ್ಮರ್ನ ಸರ್ಕಾರಿ ಆಕ್ರಯ ಕೇಂದ್ರಗಳಲ್ಲಿ ಹಲವು ಬಾಲಕಿಯರ ಮೇಲೆ ನಡೆದಿದೆ ಎನ್ನಲಾದ ಹಲ್ಲೆ ಪ್ರಕರಣ ಸಂಬಂಧ ತನ್ನ ತೀರ್ಮ ಪ್ರಕಟಿಸುವುದನ್ನು ದೆಹಲಿ ನ್ವಾಯಾಲಯ ಮುಂದೂಡಿದೆ

ರೋಹಿತ್ ಶರ್ಮಾ ಆರು ರನ್ಗಳಗೆ ವಿಕೆಟ್ ಒಪ್ಪಿಸಿದರು